ವಕೀಲ ವೃತ್ತಿ ಆರೋಗ್ಯಕರ ಸಮಾಜ ಸಮೃದ್ಧ ದೇಶ ನಿರ್ಮಾಣದ ಧ್ಯೇಯ ಹೊಂದಿರಬೇಕು ರಾಷ್ಷಪತಿ

ಬೆಳಗಾವಿಗೆ ಹಲವು ಇಲಾಖೆಗಳನ್ನು ಸ್ಥಳಾಂತರಿಸಲು ಸರ್ಕಾರದ ಸಂಕಲ್ಪ ಮುಖ್ಯಮಂತ್ರಿ

ದೇಶದೆಲ್ಲೆಡೆ ಇಂದು ಇಂಜಿನಿಯರ್್ ದಿನಾಚರಣೆ

ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಸ್ತಚ್ಚತೆಯೇ ಸೇವೆ ಬೃಹತ್ ಅಭಿಯಾನ ಇಂದು ಆರಂಭವಾಗಿದ್ದು

ಪ್ರಧಾನಿ ನರೇಂದ್ರಮೋದಿ ದೆಹಲಿಯಲ್ಲಿ ವಿಡಿಯೋ ಕಾನ್ದರೆನ್ಸಿಂಗ್ ಮೂಲಕ ಈ ಅಭಿಯಾನಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸ್ವಚ್ಛತೆ ಒಂದು ಪವ್ಯಾಸವಾಗಬೇಕು

ಸ್ವಚ್ಛತಾ ಆಂದೋಲನ ನಾಲ್ಕು ವರ್ಷಗಳ ಹಿಂದೆ ಆರಂಭವಾಗಿದ್ದು ಇದೀಗ ಮಹತ್ತರ ಫಟ್ಟ ತಲುಪಿದೆ ಎಂದು ಹೇಳಿದರು

ದೇಶದ ಪ್ರತಿಯೊಂದು ವರ್ಗ ಪ್ರತಿ ವಯೋಮಾನದ ವ್ಯಕ್ತಿ ಈ ಸ್ತ್ರಚ್ಛತಾ ಆಂದೋಲನದಲ್ಲಿ ಪಾಲ್ಗೊಳ್ಳಬೇಕು ಎಂದು ಪ್ರಧಾನಮಂತ್ರಿ ಮನವಿ ಮಾಡಿದರು ತ್ಕಾಜ್ಞದ ವಿಲೇವಾರಿ ಬಹುಮುಖ್ಯವಾಗಿದ್ದು ತ್ಯಾಜ್ಞ ನಿರ್ವಹಣೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬೇಕು ಈ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಗಂಭೀರ ಪ್ರಯತ್ನವನ್ನು ಮಾಡುತ್ತಿದ್ದು ತ್ಯಾಜ್ಯವನ್ನು ಸಂಪತ್ತಾಗಿ ಪರಿವರ್ತಿಸುವ ಉದ್ದೇಶ ಹೊಂದಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಬೆಂಗಳೂರಿನ ಆರ್ಟ್ ಆಫ್ ಲೀವಿಂಗ್ ಅಂತಾರಾಷ್ಟೀಯ ಕೇಂದ್ರದ ಗುರುದೇವ್ ರವಿಶಂಕರ್ ಅವರೊಂದಿಗೆ ಸಂವಾದ ನಡೆಸಿದರು

ಪ್ಲಾಸ್ಟಿಕ್ಗೆ ಬದಲಾಗಿ ಬಟ್ಟೆ ಅಥವಾ ಇನ್ನಿತರ ಪರ್ಯಾಯ ವಸ್ತು ಬಳಸಲು ಜನತೆಯನ್ನು ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಅವರು ಹೇಳಿದರು ಜನತೆಯಲ್ಲಿ ಆರೋಗ್ಯಕರ ಅಭ್ಯಾಸಗಳನ್ನು ಬಿತ್ತುವಲ್ಲಿ ಹಾಗೂ ಸ್ವಚ್ಛತಾ ಹೀ ಸೇವಾ ಕಾರ್ಯಕ್ರಮದ ಸಹಭಾಗಿಯಾಗುವಲ್ಲಿನ ಕೊಡುಗೆಗಾಗಿ ಗುರುದೇವ್ ಅವರಿಗೆ ಪ್ರಧಾನಮಂತ್ರಿ ಧನ್ಯವಾದ ತಿಳಿಸಿದರು

ಶಿವಕುಮಾರ್ ಅವರಿಗೆ ಬೆಂಗಳೂರಿನ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಇಂದು ಪರತ್ತುಬದ್ದ ಜಾಮೀನು ಮಂಜೂರು ಮಾಡಿದೆ

ದಾಖಲಾತಿಗಳಲ್ಲಿ ಹಸ್ತಕ್ಷೇಪ ಮಾಡಬಾರದು ಹಾಗೂ ಸಾಕ್ಷಿಗಳಿಗೆ ಬೆದರಿಕೆವೊಡ್ಡಬಾರದು ಎಂದು ನ್ಲಾಯಮೂರ್ತಿ ಎಂ ಎಸ್ ಆಳ್ವಾ ತಿಳಿಸಿದ್ದಾರೆ ಶಿವಕುಮಾರ್ ಅಲ್ಲದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇತರೆ ನಾಲ್ವರಿಗೂ ಸಪ ಪರತ್ತುಬದ್ದ ಜಾಮೀನು ನೀಡಲಾಗಿದೆ ಆದಾಯ ತೆರಿಗೆ ಇಲಾಖೆಯೂ ಅರ್ಥಿಕ ಅಪರಾಧಗಳಿಗೆ ಸಂಬಂಧಿಸಿದಂತೆ ಶಿವಕುಮಾರ್ ವಿರುದ್ದ ದಾಖಲಿಸಿದ್ದ ನಾಲ್ಲನೇ ಪ್ರಕರಣಕ್ಕೆ ಈ ಜಾಮೀನು ನೀಡಲಾಗಿದ್ದು ಉಳಿದ ಮೂರು ಶ್ರಕರಣಗಳಿಗೆ ಈಗಾಗಲೇ ಜಾಮೀನು ಮಂಜೂರಾಗಿರುವುದನ್ನು ಇಲ್ಲಿ ಸ್ಪರಿಸಬಹುದು ಕೊಡಗು ಜಿಲ್ಲೆಯಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪಕ್ಕೆ ಸಂಬಂಧಿಸಿದಂತೆ ಸಮಸ್ಥೆಗಳನ್ನು ಪರಿಹರಿಸಿ ನವಕೊಡಗು ನಿರ್ಮಾಣ ಕುರಿತು ಕೊಡಗು ಅಭಿವೃದ್ಧಿ ಪ್ರಾಧಿಕಾರ ರಚಿಸಬೇಕಾಗಿದೆ ಎಂದು ಜೆಡಿಎಸ್ ರಾಜ್ಯಾಧ್ವಕ್ಷ ಎಚ್

ಅವರು ಮಡಿಕೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಸಂಬಂಧ ಮುಖ್ಯಮಂತ್ರಿ ಅವರಿಗೆ ಸಲಹೆ ನೀಡುವುದಾಗಿ ತಿಳಿಸಿದರು ರಾಜ್ಯದಲ್ಲಿನ ಸಮಿತ್ರ ಸರ್ಕಾರ ಹಾಗೂ ಅದರ ಸಮನ್ನಯ ಸಮಿತಿಗೂ ಸಂಬಂಧವಿಲ್ಲ ಎಂದು ಹೇಳಿದ ವಿಶ್ವನಾಥ್ ರಾಜ್ಯ ಸರ್ಕಾರವನ್ನು ಕೆಡವಲು ಬಿಜೆಪಿ ಪಡ್ಡಂತ್ರ ನಡೆಸುತ್ತಿರುವುದು ಬಹಿರಂಗಗೊಂಡಿದೆ ಎಂದು ಹೇಳಿದರು ವಕೀಲ ವೃತ್ತಿ ವೈಯಕ್ತಿಕ ಹಿತಾಸಕ್ತಿಗೆ ಸೀಮಿತಗೊಳ್ಳದೆ ಆರೋಗ್ಟಕರ ಸಮಾಜ ಹಾಗೂ ಸಮೃದ್ದ ದೇಶ ನಿರ್ಮಾಣದ ಮಹತ್ವದ ಧ್ಯೇಯ ಹೊಂದಿರಬೇಕು ಎಂದು ರಾಷ್ಲಪತಿ ರಾಮನಾಥ್ ಕೋವಿಂದ್ ನುಡಿದಿದ್ದಾರೆ ಅವರು ಬೆಳಗಾವಿಯಲ್ಲಿಂದು ಕರ್ನಾಟಕ ಲಾ ಸೊಸೈಟಿ ಹಾಗೂ ರಾಜ ಲಕಮಗೌಡ ಕಾನೂನು ಮಹಾವಿದ್ಯಾಲಯದ ಅಮೃತಾ ಮಹೋತ್ತವ ಸಮಾರಂಭಕ್ಷೆ ಚಾಲನೆ ನೀಡಿ ಮಾತನಾಡಿ ಸಾಮಾಜಿಕ ಸ್ವಾಸ್ತ್ಯ ಕಾಪಾಡುವಲ್ಲಿ ಉನ್ನತ ಶಿಕ್ಷಣ ಹಾಗೂ ಕಾನೂನಿನ ಪಾತ್ರ ಗುರುತರವಾಗಿದೆ ಈ ವೃತ್ತಿಯನ್ನು ಬಡವರ ಅಸಹಾಯಕರ ದುರ್ಬಲರ ಹಾಗೂ ನ್ಯಾಯವಂಚಿತರ ತ್ರೇಯೋಭಿವೃದ್ದಿಗೆ ಅನುಕೂಲ ಕಲ್ಪಿಸಲು ಬಳಸಿಕೊಳ್ಳಬೇಕೆಂದು ಹೇಳಿದರು ಇಂದಿನ ಸ್ಪರ್ಧಾತ್ಸಕ ವಾತಾವರಣ ಹಾಗೂ ಪ್ರಗತಿಗೆ ಅನುಗುಣವಾಗಿ ಶಿಕ್ಷಣವನ್ನು ಅನ್ವಯಿಸಿಕೊಳ್ಳಲು ಮುಂದಾಗಬೇಕು ಆ ಮೂಲಕ ಸಾಮಾಜಿಕ ಬದಲಾವಣೆ ಹಾಗೂ ಅಭಿವೃದ್ದಿಗೆ ಪೂರಕವಾಗಬೇಕು ಉನ್ನತ ಶಿಕ್ಷಣಕ್ಕೆ ಹೆಚ್ಚು ಆದ್ದತೆ ದೊರೆಯಬೇಕೆಂದು ರಾಷ್ಷಪತಿ ಅಭಿಪ್ರಾಯಪಟ್ಟರು ಸರ್ವೋಚ್ವ ನ್ಯಾಯಾಲಯದ ಮುಖ್ಯನ್ನಾಯಮೂರ್ತಿ ದೀಪಕ್ಮಿಶ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ವ್ಯಕ್ತಿಯ ಶ್ರೇಯೋಭಿವೃದ್ದಿ ಮತ್ತು ಸಾಮಾಜಿಕ ಸ್ವಾಸ್ತ್ಯ ಕಾಪಾಡುವಲ್ಲಿ ಜ್ವಾನ ಮುಖ್ಯ ಅಂತಪ ಜ್ವಾನಮೂರ್ತಿಗಳಾದ ನ್ನಾಯವಾದಿಗಳು ಹಾಗೂ ನ್ನಾಯಾಧೀಶರು ಆರೋಗ್ನಕರ ಸಮಾಜ ನಿರ್ಮಾಣದ ಸಾರ್ವಕಾಲಿಕ ಅಭಿಯಂತರರಾಗಿದ್ದಾರೆ ಎಂದು ಹೇಳಿದರು

ಕುಮಾರಸ್ನಾಮಿ ಮಾತನಾಡಿ ಉತ್ತರ ಕರ್ನಾಟಕದ ಪ್ಯದಯ ಮತ್ತು ಆತ್ಮ ಎನಿಸಿರುವ ಬೆಳಗಾವಿಗೆ ಪಲವು ಇಲಾಖೆಗಳನ್ನು ಸ್ವಳಾಂತರಿಸುವುದು ತಮ್ಮ ಸರ್ಕಾರದ ಸಂಕಲ್ಪವಾಗಿದೆ ಎಂದು ಹೇಳಿದರು ಕರ್ನಾಟಕ ಕಾನೂನು ಸಂಸ್ಥೆ ಅಮೃತ ಮಹೋತ್ತವವನ್ನು ಆಚರಿಸುತ್ತಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಮುಖ್ಯಮಂತ್ರಿಗಳು ಸಂಸ್ಥೆ ತನ್ನ ಕಾರ್ಯಕ್ಷೇತ್ರವನ್ನು ಇಂಜಿನಿಯರಿಂಗ್ ವಾಣಿಜ್ಯ ಪಾಲಿಟೆಕ್ನಿಕ್ ಮ್ಯಾನೇಜ್ಮೆಂಟ್ ನಂತರ ವಿವಿಧ ಶಿಕ್ಷಣಕ್ಕೂ ವಿಸ್ತರಿಸಿದೆ ಎಂದು ಹೇಳಿದರು ಈ ಪ್ರತಿಷ್ಠಿತ ಸಂಸ್ವೆಯ ಪರಂಪರೆ ಶಿಕ್ಷಣ ಕ್ಷೇತ್ರದಲ್ಲಿ ದುಡಿಯುವವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ಪೂರ್ತಿದಾಯಕ ಎಂದು ಅವರು ಹೇಳದರು ರಾಜ್ಯಪಾಲ ವಜೂಭಾಯಿ ವಾಲಾ ಭಾರತದ ಅಟಾರ್ನಿ ಜನರಲ್ ಕೆ

ವೇಣುಗೋಪಾಲ್ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾದ ಮೋಹನ್ ಶಾಂತನಗೌಡ ಎಸ್

ಇದಕ್ಕೆ ಮುನ್ನ ಚೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ರಾಷ್ಟಪತಿಯವರನ್ನು ರಾಜ್ಯಪಾಲ ವಜೂಭಾಯಿ ವಾಲಾ ಬರಮಾಡಿಕೊಂಡರು ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳ ಮೇಯರ್ ಬಸಪ್ಪ ಚಿಕ್ಕಲದಿನ್ನಿ ಸಂಸದ ಸುರೇಶ್ ಅಂಗಡಿ ಹಾಗೂ ಅಧಿಕಾರಿಗಳು ಹಾಜರಿದ್ದು ರಾಷ್ಟಪತಿಯವರನ್ನು ಸ್ವಾಗತಿಸಿದರು ಬೆಳಗಾವಿಗೆ ಒಂದು ದಿನದ ಭೇಟಿ ನೀಡಿದ ನಂತರ ರಾಷ್ಲಪತಿ ಅವರು ಇಂದು ಅಪರಾಷ್ಟ ದೆಹಲಿಗೆ ಹಿಂದಿರುಗಿದರು

ಪ್ರಖ್ಠಾತ ಇಂಜಿನಿಯರ್ ಭಾರತರತ್ನ ಸರ್

ವಿಶ್ವೇಶ್ವರಯ್ಯನವರ ಜನ್ಮದಿನದ ಅಂಗವಾಗಿ ಇಂದಿನ ದಿನವನ್ನು ಇಂಜಿನಿಯರ್ಗಳ ದಿನವನ್ನಾಗಿ ಆಚರಿಸಲಾಗುವುದು

ಎ ಅವರ ಹುಟ್ನೂರು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಜಿಲ್ಲಾಡಳಿತ ವತಿಯಿಂದ ಏರ್ಪಾಡಾಗಿದ್ದ ಕಾರ್ಯಕ್ರಮದಲ್ಲಿ ಸರ್ ಎಂವಿ ಅವರ ಪುತ್ವಳಿಗೆ ಪುಷ್ವನಮನ ಸಲ್ಲಿಸಲಾಯಿತು ಗ್ರಾಮದ ಪ್ರೌಢಶಾಲೆಗೆ ರೋಟರಿ ಸಂಸ್ಥೆಯಿಂದ ಪ್ರೊಚಿಕ್ಷರ್ ನೀಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಸಂಸದ ವೀರಪ್ಪಮೋಯ್ಲಿ ವಿಶ್ವೇಶ್ವರಯ್ಯನವರ ಪ್ರಾಮಾಣಿಕ ನಿಸ್ವಾರ್ಥ ದುಡಿಮೆ ಯುವ ಪೀಳಗೆಗೆ ದಾರಿದೀಪವಾಗಬಲ್ಲದು ಎಂದು ಹೇಳದರು

ಬೆಂಗಳೂರಿನ ಆಕಾಶವಾಣಿ ಕೇಂದ್ರದ ತಾಂತ್ರಿಕ ವಿಭಾಗದಿಂದ ಇಂದು ಬೆಳಗ್ಗೆ ಎಂಜಿನಿಯರ್ಸ್ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಏರ್ಪಾಡಾಗಿತ್ತು ನಿಲಯದ ತಾಂತ್ರಿಕ ವಿಭಾಗದ ಉಪ ಮಹಾನಿರ್ದೇಶಕ ಎ ಪನುಮಂತ್ ಮಾತನಾಡಿ ಸರ್ಎಂವಿ ಅವರ ಜೀವನ ಸಾಧನೆಗಳನ್ನು ಸ್ಥರಿಸಿದರು

ಸಂಚಾರ ಮತ್ತು ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಿ ಮಗು ಪೋಷಣೆ ಕೊಠಡಿ ತಾಯಿ ಮಡಿಲುೆಅನ್ನು ಸಾರಿಗೆ ಸಚಿವ ಡಿ

ತಮ್ನಣ್ಣ ಶಾಸಕರಾದ ಕೆ

ಮಂಗಳೂರು ಕ್ರೈಸ್ತಧರ್ಮ ಪ್ರಾಂತ್ಯದ ನೂತನ ಬಿಷಪ್ಆಗಿ ರೆವರೆಂಡ್ ಡಾ

ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಪನಗೂಡು ಗಾಮದಲ್ಲಿಂದು ಜೇನುಹುಳುಗಳ ದಾಳಿಯಿಂದಾಗಿ ಒಬ್ಲ ರೈತ ಮೃತಪಟ್ಟದ್ಲು

ಮತ್ತೊಬ್ಲ ತೀವ್ರವಾಗಿ ಗಾಯಗೊಂಡಿರುವ ಫಟನೆ ಸಂಭವಿಸಿದೆ

ಬಂಧಿಸಿದ್ದು